ಪ್ರವಾಸೋದ್ಯಮ ಅಭಿವೃದ್ದಿಯಲ್ಲಿ

ಮಹಾರಾಷ್ಟದ ಪುಣೆಯಲ್ಲಿ ನಡೆಯುತ್ತಿರುವ ಬೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ಇಂದು ತೆರೆ

ಈ ಮುನ್ನ ಕಳೆದ ಆಗಸ್ಟ್ನಲ್ಲಿ ಉತ್ತರ ಪ್ರದೇಶದ ಅಲಿಗಢ್ನಲ್ಲಿ ದೇಶದ ಪ್ರಥಮ ರಕ್ಷಣಾ ಕ್ಲೆಗಾರಿಕಾ ಕಾರಿಡಾರ್ ಆರಂಭಿಸಲಾಗಿತ್ತು ಬಳಿಕ ಸಚಿವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೊಯಮತ್ತೂರು ರಕ್ಷಣಾ ಅನುಶೋಧನಾ ಕೇಂದ್ರಕ್ಕೆ ಚಾಲನೆ ನೀಡಲಿದ್ದಾರೆ ದೇಶೀಯ ರಕ್ಷಣಾ ಉತ್ಪಾದನಾ ವ್ಲವಸ್ಥೆ ರೂಪಿಸುವ ನಿಟ್ಲನಲ್ಲಿ ಈ ಎರಡು ಕಾರಿಡಾರ್ಗಳ ನಿರ್ಮಾಣ ಕುರಿತು ಕಳೆದ ಕೇಂದ್ರೀಯ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿತ್ತು ತಮಿಳುನಾಡು ರಕ್ಷಣಾ ಕಾರಿಡಾರ್ ತಿರುಚಿ ಸೇಲಂ ಹೊಸೂರು ಕೋವ್ಯೆ ಮಧುರೈ ಮತ್ತು ಚೆನ್ಟೈ ಕೇಂದ್ರಗಳನ್ನು ಒಳಗೊಂಡಿದೆ ರಕ್ಷಣಾ ವೈಮಾನಿಕ ಬಿಡಿ ಭಾಗಗಳ ಉತ್ಪಾದನೆಯಲ್ಲಿ ಈ ಕಾರಿಡಾರ್ ವಿಶೇಷ ವ್ಲವಸ್ಥೆಯನ್ನು ಹೊಂದಿದೆ ಹೆಡ್ ಭಾರತೀಯ ಚಲನಚಿತ್ರಗಳು ದೇಶದ ಫನತೆ ಮತ್ತು ಪ್ರತಿಷ್ಠೆಯನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಮುಂಬೈನಲ್ಲಿ ನಿನ್ನೆ ಭಾರತೀಯ ಚಲನಚಿತ್ರ ವಿಭಾಗದ ಪ್ರಥಮ ರಾಷ್ಷೀಯ ಚಲನಚಿತ್ರ ವಸ್ತು ಸಂಗ್ರಹಾಲಯ ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು ದೇಶೀಯ ಚಲನಚಿತ್ರಗಳು ಮಾನವೀಯ ಭಾವನೆಗಳ ಎಲ್ಲಾ ಮುಖಗಳನ್ನು ಹೊರ ಜಗತ್ತಿಗೆ ಪರಿಚಯಿಸಿವೆ ಎಂದರು ಹಿಂದಿ ಚಿತ್ರರಂಗದ ಪ್ರಸಿದ್ದ ನಟ ರಾಜ್ಕಪೂರ್ ಅವರನ್ನು ಸ್ಲರಿಸಿದ ಪ್ರಧಾನಮಂತ್ರಿ ಇವರ ಚಿತ್ರಗಳು ಜಗತ್ತಿನ ಹಲವೆಡೆ ಜನಪ್ರಿಯತೆ ಪಡೆದಿವೆ ಇವತ್ತಿನ ಚಲನಚಿತ್ರಗಳು ನವಭಾರತ ನಿರ್ಮಾಣದ ನಿಟ್ಲನಲ್ಲಿ ಆಶಾದಾಯಕವಾಗಿವೆ ಪ್ರಸಕ್ತ ಸಮಸ್ಲೆಗಳು ಮತ್ತು ಸವಾಲುಗಳಿಗೆ ಪರಿಹಾರದಾಯಕವಾಗಿವೆ ಎಂದು ಅವರು ಹೇಳಿದರು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವಲ್ಲಿ ಚಲನಚಿತ್ರಗಳು ಪ್ರಮುಖ ಕೊಡುಗೆ ನೀಡುತ್ತಿವೆ ಎಂದ ಪ್ರಧಾನಿ ಪ್ರಸಕ್ತ ಸಮಸ್ಟೆಗಳಾದ ನೈರ್ಮಲ್ಯ ಶೌಚಾಲಯ ಮಹಿಳಾ ಸಬಲೀಕರಣ ಕ್ರೀಡೆ ಮುಂತಾದವುಗಳ ಕುರಿತ ಚಲನಚಿತ್ರಗಳು ಸಾಮಾಜಿಕ ಜಾಗ್ವತಿ ಮೂಡಿಸುವಲ್ಲಿ ಯಶಸ್ತಿಯಾಗಿವೆ ಎಂದರು

ಗುಜರಾತ್ನ ಹಜೀರಾದಲ್ಲಿ ನಿನ್ನೆ ಎಲ್ ಅಂಡ್ ಟಿ ರಕ್ಷಣಾ ವ್ಯವಸ್ಥೆ ಸಂಕೀರ್ಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶಕ್ಕೆ ಸಮರ್ಪಿಸಿದರು

ಇದಲ್ಲದೇ ನವಸಾರಿಯಲ್ಲಿ ನಿರಾಳಿ ಕ್ಯಾನ್ಸರ್ ಆಸ್ಷತ್ರೆ ಹಾಗೂ ಸಿಲವಾಸದಲ್ಲಿ ವೈದ್ಯಕೀಯ ಕಾಲೇಜು ಕಟ್ಟಡ ನಿರ್ಮಾಣಕ್ಕೂ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಿದರು ಬಳಿಕ ಸಮಾರಂಭದಲ್ಲಿ ಮಾತನಾಡಿದ ಪ್ರಧಾನಿ ಸ್ವಾತಂತ್ರ್ಯಾ ನಂತರ ಇದೇ ಪ್ರಥಮ ಬಾರಿಗೆ ದಾದ್ರಾ ಮತ್ತು ನಗರ್ ಹವೇಲಿಯಲ್ಲಿ ವೈದ್ಯಕೀಯ ಕಾಲೇಜೊಂದು ನಿರ್ಮಾಣವಾಗುತ್ತಿದೆ ಎಂದರು

ಸಾರ್ವಜನಿಕ ಹಣ ಲೂಟ ಮತ್ತು ಭ್ರಷ್ಟಾಚಾರ ವಿರುದ್ಧದ ತಮ್ಮ ಸರ್ಕಾರದ ಹಲವು ಕ್ರಮಗಳು ಕೆಲವರ ಅಸಮಾಧಾನಕ್ಕೆ ಕಾರಣವಾಗಿವೆ ಹೀಗಾಗಿ ಅಸಮಾಧಾನ ಹೊಂದಿದವರೆಲ್ಲಾ ಮಹಾಘಟಬಂಧನ್ ಸ್ವಾಪನೆಯಲ್ಲಿ ತೊಡಗಿದ್ದಾರೆ ಇದು ತಮ್ನ ಸರ್ಕಾರದ ವಿರುದ್ದವಲ್ಲ ಬದಲಿಗೆ ದೇಶದ ಜನತೆಯ ವಿರುದ್ದದ ಮೈತ್ರಿಕೂಟ ಎಂದು ಪ್ರಧಾನಿ ಆರೋಪಿಸಿದರು ದಕ್ಷಿಣ ಗೋವಾದ ಸಂಸದೀಯ ಕ್ಷೇತ್ರದ ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಸಂವಾದ ನಡೆಸಲಿದ್ದಾರೆ

ತಾರತಮ್ನತೆಯನ್ನು ಹೋಗಲಾಡಿಸುವುದೇ ದಿವ್ಯಾಂಗರನ್ನು ಸಬಲಕರಣಗೊಳಿಸುವ ಪ್ರಥಮ ಹೆಜ್ಜೆಯಾಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಖನಾಯ್ದು ತಿಳಿಸಿದ್ದಾರೆ ಹ್ಲೆದ್ರಾಬಾದ್ನ ಭಗವಾನ್ ಮಹಾವೀರ್ ವಿಕಲಾಂಗ್ ಸಹಾಯತಾ ಸಮಿತಿಯಲ್ಲಿ ಆಯೋಜಿಸಿದ್ದ ಸಾಂಸ್ಟತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ಯಾರಿಗೂ ಯಾರನ್ನೂ ಕೆಟ್ಟದಾಗಿ ನಡೆಸಿಕೊಳ್ಳುವ ಅಧಿಕಾರವಿಲ್ಲ ಅದರಲ್ಲೂ ದಿವ್ಯಾಂಗರಿಗೆ ತಾರತಮ್ಯ ತೋರಿಸುವ ಹಕ್ಕು ಯಾರಿಗೂ ಇಲ್ಲ ಎಂದರು ದಿವ್ಲಾಂಗರನ್ನು ಸಶಕ್ತಗೊಳಿಸಿ ಅವರು ಫನತೆಯೊಂದಿಗೆ ಸಮಾಜದಲ್ಲಿ ಬಾಳುವಂತೆ ಮಾಡುವುದು ಸಮಾಜದ ಜನತೆಯ ಹಾಗೂ ಅದರ ಸಂಘಸಂಸ್ಥೆಗಳ ಕರ್ತವ್ಯವಾಗಿದೆ ಎಂದರು ದಿವ್ಯಾಂಗರಿಗೆ ಉದ್ಯೋಗ ದೊರಕುವಂತೆ ಮಾಡಲು ಅವರ ಕೌಶಲ್ಡಾಭಿವೃದ್ದಿಗೆ ರಾಷ್ಷೀಯ ಯೋಜನೆಯೊಂದನ್ನು ರೂಪಿಸುತ್ತಿದ್ದು

ಇದೇ ಮೊದಲ ಬಾರಿಗೆ ಸಿಬಿಎಸ್ಸಿ ಬದಲು ರಾಷ್ಷೀಯ ಪರೀಕ್ಷಾ ಏಜೆನ್ಸಿ ಎನ್ಟಿಎ ಈ ಪರೀಕ್ಷೆಯನ್ನು ಆಯೋಜಿಸಿತ್ತು

ಇದೊಂದು ಮಹತ್ತರ ದಾಖಲೆಯಾಗಿದೆ ಅತ್ಲಾಧುನಿಕ ತಂತ್ರಜ್ಞನದ ಬಳಕೆ ಮತ್ತು ಎನ್ಟಿಎ ಸಿಭ್ಗಂದಿಯ ಶ್ರಮದಿಂದ ಇದು ಸಾಧ್ಯವಾಗಿದೆ ಎಂದಿದ್ದಾರೆ ಈ ಬಾರಿ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯದ ಅಭ್ವರ್ಥಿಗಳು ಮುಂದಿನ ಏಪ್ರಿಲ್ನಲ್ಲಿ ಮತ್ತೊಮ್ನೆ ಪರೀಕ್ಷೆ ಬರೆಯಬಹುದಾಗಿದೆ

ದಾಳಿಯಲ್ಲಿ ಯಾವುದೇ ಸಾವು ನೋವು ವರದಿಯಾಗಿಲ್ಲ ಜೈಶ್ ಎ ಮೊಹಮ್ಮದ್ ಭಯೋತ್ವಾದನಾ ಸಂಘಟನೆ ದಾಳಿಯ ಹೊಣೆ ಹೊತ್ತಿದೆ ಎಂದು ಭದ್ರತಾಪಡೆ ಮೂಲಗಳು ತಿಳಿಸಿವೆ

ಬಳಿಕ ಮಸೂದೆಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಸಹಿ ಹಾಕಿದ್ದರು

ಗುಜರಾತ್ನ ಗಾಂಧಿನಗರದಲ್ಲಿ ನಿನ್ನೆ ವೈಬ್ರ್ಯಾಂಟ್ ಗುಜರಾತ್ ಜಾಗತಿಕ ಕೃಂಗಸಭೆಯಲ್ಲಿ ಮಾತನಾಡಿದ ಅವರು ಈ ನಿಟ್ಟನಲ್ಲಿ ತಯಾರಿಕಾ ಸೇವಾವಲಯ ಮತ್ತು ಕ್ಕಷಿ ಕ್ಷೇತ್ರಗಳ ಅಭಿವೃದ್ದಿಗಾಗಿ ತಮ್ಮ ಸಚಿವಾಲಯ ನೀಲನಕ್ಷೆ ತಯಾರಿಸಿದೆ ಆಫ್ರೀಕಾ ಮತ್ತು ದಕ್ಷಿಣ ಅಮೆರಿಕ ರಾಷ್ಟಗಳಿಗೆ ಭಾರತದ ರಫ್ತು ಪ್ರಮಾಣವನ್ನು ಹೆಚ್ಚಿಸಲು ಅವಕಾಶವಿದೆ ಎಂದು ಅವರು ಹೇಳಿದರು

ಈ ನಿಟ್ಟನಲ್ಲಿ ಧೊಲೇರಾ ಮತ್ತು ಅಂಕಲೇಶ್ವರ್ನಲ್ಲಿ ಹಸಿರು ವಿಮಾನ ನಿಲ್ದಾಣ ನಿರ್ಮಾಣಕ್ಕಾಗಿ ಗುಜರಾತ್ ಸರ್ಕಾರ ಮತ್ತು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಡುವೆ ಒಡಂಬಡಿಕೆ ಏರ್ಪಟ್ಟದೆ

ಪ್ರಸಿದ್ಧ ವಿಜ್ಞಾನಿ ಹಾಗೂ ಭಾರತ ರತ್ನ ಪರುಸ್ಟತ ಸಿ ಎನ್ ಆರ್ ರಾವ್ ಅವರು ಪ್ರಥಮ ಶೇಖ್ ಸೌದ್ ಅಂತಾರಾಷ್ಟೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರತಿಪ್ಠಿತ ವೈಜ್ಞಾನಿಕ ಸಂಸ್ಥೆ ಈ ಪ್ರಶಸ್ತಿ ನೀಡುತ್ತಿದೆ ಪ್ರಶಸ್ತಿಯು ಪ್ರಮಾಣ ಪತ್ರ ಪದಕ ಮತ್ತು ಒಂದು ಲಕ್ಷ ಡಾಲರ್ ನಗದನ್ನು ಒಳಗೊಂಡಿದೆ

ತಮ್ಮ ಕ್ಷೇತ್ರಗಳಲ್ಲಿನ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸಂಕಪ್ಪಕ್ಕೆ ಒಳಗಾಗಿರುವವರ ಸಮಸ್ಥೆಗಳಿಗೆ ಗಮನ ಕೊಡುವುದು ಪಕ್ಷದ ಕೆಲಸವಾಗಿದೆ ಎಂದು ಹೇಳಿದರು ರಾಜ್ಯದಲ್ಲಿನ ಸಮಿಶ್ರ ಸರ್ಕಾರ ಪತನಗೊಳಿಸುವ ಕಾರ್ಯಕ್ಕೆ ಪಕ್ಷ ಕೈಹಾಕುವುದಿಲ್ಲ ಆಡಳಿತಾರೂಢ ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ನಾಯುಕರಿಗೆ ಆ ಭಯ ಬೇಡ ಪ್ರತಿಪಕ್ಷವಾಗಿ ಬಿಜೆಪಿ ಕಾರ್ಯನಿರ್ವಹಿಸಲಿದೆ ಎಂದು ಯಡಿಯೂರಪ್ಪ ತಿಳಿಸಿದರು

ಪದಕ ಪಟ್ಟಿಯಲ್ಲಿ ಮಹಾರಾಷ್ಟ ಅಗ್ರಸ್ಥಾನದಲ್ಲಿದ್ದು